ಸೋಮವಾರ ಕಲಾಪ ಮುಂದುವರಿಯಲಿದ್ದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಡಿಸಿರುವ ವಿಶ್ವಾಸಮತ ನಿರ್ಣಯ ಕುರಿತು ಚರ್ಚೆ ನಡೆಯಲಿದೆ ನಿನ್ನೆ ಮುಖ್ಯಮಂತ್ರಿ ಅವರಿಗೆ ಮರು ಜ್ವಾಪನಾಪತ್ರ ಬರೆದ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ನಿನ್ನೆಯೇ ಬಹುಮತ ಸಾಬೀತುಪಡಿಸಿ ಮತ್ತು ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಸುವಂತೆ ಸೂಚಿಸಿದ್ದರು ಈ ಸಂಬಂಧ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ನಡೆಸಲಾಗುತ್ತಿದೆ ಎನ್ನುವ ದೂರುಗಳನ್ನು ಸ್ವೀಕರಿಸಲಾಗಿದೆ ವಿಳಂಬ ಮಾಡದೆ ನಿನ್ನೆಯೇ ವಿತ್ಪಾಸಮತ ಯಾಚನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಸಂವಿಧಾನಿಕವಾಗಿ ಕಡ್ಡಾಯವಾಗಿದೆ ಎಂದು ಪತ್ರದಲ್ಲಿ ಹೇಳದರು ರಾಜ್ಯಪಾಲರ ಎರಡನೇ ಗಡುವಿನ ಪತ್ರಕ್ಷೆ ಪ್ರಕ್ರಿಯಿಸಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಳೆದ ಪತ್ತು ದಿನಗಳಲ್ಲಿ ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆ ಕುರಿತು ರಾಜ್ಞಪಾಲರು ಸೂಚನೆ ನೀಡುತ್ತಿರುವುದು ಆಶ್ಲರ್ಯ ತಂದಿದೆ ಎಂದಿದ್ದಾರೆ

ಮಧ್ಯಾಷ್ನ ರಕ್ಷಣಾ ಸಚಿವರು ಜಮ್ನ ವಲಯದ ಸಾಂಬಾ ಜಿಲ್ಲೆಯ ಬಸಂತರ್ ಮತ್ತು ಕತುವಾ ಜಿಲ್ಲೆಯ ಉಜ್ನಲ್ಲಿ ನದಿ ಮೇಲೆ ನಿರ್ಮಿಸಿರುವ ಎರಡು ಸೇತುವೆಗಳ ಉದ್ವಾಟನೆ ನೆರವೇರಿಸಲಿದ್ದಾರೆ ಈ ಎರಡು ಸೇತುವೆಗಳು ಈ ಭಾಗದ ಜನರಿಗೆ ಸಂಪರ್ಕ ಕಲ್ಪಿಸಲಿದೆ ರಕ್ಷಣಾ ಸಚಿವರೊಂದಿಗೆ ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜತೇಂದ್ರ ಸಿಂಗ್ ಸೇನಾ ಮುಖ್ಯಸ್ತ ಬಿಪಿನ್ ರಾವತ್ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ

ಭಾರತ ಪಡೆಗಳು ಇದಕ್ಕೆ ಶ್ರತಿ ದಾಳ ನಡೆಸಿವೆ ಭಾರತೀಯ ಪಡೆಗಳ ಕಡೆಯಿಂದ ಯಾವುದೇ ಜೀವಹಾನಿ ಹಾಗೂ ಇತರೆ ಹಾನಿಯಾದ ಬಗ್ಗೆ ವರದಿ ಬಂದಿಲ್ಲ ಕೊನೆಯ ವರದಿ ಬಂದಾಗ ದಾಳಿ ಪ್ರತಿದಾಳಿ ಮುಂದುವರೆದಿದೆ ಎಂದು ವರದಿ ತಿಳಿಸಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅನಿಯಂತ್ರಿತ ಕೇವಣಿ ಯೋಜನೆಗಳ ನಿಷೇಧ ಮಸೂದೆಯನ್ನು ಲೋಕಸಭೆಯಲ್ಲಿ ನಿನ್ನೆ ಪರಿಚಯಿಸಿದರು ಸಾಮಾನ್ಯ ವ್ಯವಹಾರದಲ್ಲಿ ತೆಗೆದುಕೊಂಡ ಕೇವಣಿಗಳನ್ನು ಹೊರತುಪಡಿಸಿ ಅನಿಯಂತ್ರಿತ ಕೇವಣಿ ಯೋಜನೆಗಳನ್ನು ನಿಷೇಧಿಸಲು ಮತ್ತು ಕೇವಣಿದಾರರ ಹಿತಾಸಕ್ತಿ ರಕ್ಷಿಸಲು ಸಮಗ್ರ ಕಾರ್ಯವಿಧಾನವನ್ನು ಒದಗಿಸಲು ಈ ಮಸೂದೆ ಅನುಕೂಲವಾಗಲಿದೆ ಭಾರತೀಯ ರಿಸರ್ವ್ ಬ್ಲಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಸಾಲದಾತರಿಂದ ನೀತಿ ದರ ಪ್ರಸರಣದ ಅಶೇಕ್ಷಿತ ಮಟ್ಟಕ್ಕಿಂತ ಕಡಿಮೆ ಇರುವ ಕುರಿತು ತಮ್ಮ ಕಳವಳ ಪುನರುಚ್ಚರಿಸಿದ್ದಾರೆ ಮುಂದೈನಲ್ಲಿ ನಿನ್ನೆ ಸಾರ್ವಜನಿಕ ಬ್ದಾಂಕ್ಗಳ ಮುಖ್ಯಸ್ಥರೊಂದಿಗೆ ಅವರು ಸಭೆ ನಡೆಒದರು ಎನ್ಬಿಎಫ್ಒಗಳು ಎದುರಿಸುತ್ತಿರುವ ಸಾಲದ ಬಿಕ್ಕಟ್ಟನ್ನು ಪರಿಪರಿಸಲು ಬಜೆಟ್ ನಂತರದ ಉಪಕ್ರಮಗಳ ಪರಿಣಾಮ ಅದನ್ನು ತಗ್ಗಿಸುವಲ್ಲಿ ಬ್ಹಾಂಕ್ಗಳು ವಹಿಸಬಹುದಾದ ಪಾತ್ರದ ಬಗ್ಗೆ ಗವರ್ನರ್ ಮಾತನಾಡಿದ್ದಾರೆ ಎಂದು ಕೇಂದ್ರ ಬ್ಹಾಂಕ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಹಲವು ವಿಚಾರಗಳ ಬಗ್ಗೆ ತಮ್ನ ಚಿಂತನೆಗಳನ್ನು ಅವರು ದೇಶದ ಜನತೆಯೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ನಂತರ ಭಾಷಣದ ಕನ್ನಡ ಅನುವಾದ ಬೆಂಗಳೂರು ಆಕಾತವಾಣಿ ಕೇಂದ್ರದಿಂದ ಮೂಡಿಬರಲಿದ್ದು ರಾಜ್ಲದ ಎಲ್ಲ ಬಾನುಲಿ ಕೇಂದ್ರಗಳು ಸಹ ಪ್ರಸಾರ ಮಾಡಲಿವೆ ಈ ಕುರಿತು ಸಾರ್ವಜನಿಕರಿಂದಲೂ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿದೆ

ಈ ಕುರಿತು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿರುವ ಎನ್ಡಿಆರ್ಎಫ್

ಅಸ್ತಾಂ ಮತ್ತು ಬಿಹಾರದಲ್ಲಿ ನಿಯೋಜನೆಗೊಂಡಿರುವ ಎನ್ಡಿಆರ್ಎಫ್ ತಂಡಗಳು ಸ್ವೀಯ ಜಲ್ಲಾಡಳತದೊಂದಿಗೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ ಅಸ್ಸಾಂಸ ಮೊರಿಗಾಂವ್ನಲ್ಲಿ ನಿನ್ನೆ ರಕ್ಷಣಾ ಕಾರ್ಯ ನಡೆಸಿದ ಎನ್ಡಿಆರ್ಎಫ್ ತಂಡಗಳು ಹಲವರನ್ನು ರಕ್ಷಿಸಿವೆ ಈ ಭಾಗದಲ್ಲಿ ಸಿಲುಕಿದ್ದ ಪಲವಾರು ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿವೆ

ಅರಣಾಚಲ ಪ್ರದೇಶ ಮತ್ತು ಅಸ್ಲಾಂನ ಸುತ್ತಮುತ್ತ ಪ್ರದೇಶಗಳಲ್ಲಿ ಇಂದು ಲಘು ಭೂಕಂಪ ಸಂಭವಿಸಿದ್ದು

ರೋಸ್ ವ್ಯಾಲಿ ಚಿಟ್ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಗಾಳದ ಚಲನಚಿತ್ರ ನಟ ಪ್ರಸೆಂಜಂತ್ ಚಟರ್ಜ ಅವರನ್ನು ಕೊಲೊತಾದಲ್ಲಿ ನಿನ್ನೆ ಜಾರಿ ನಿರ್ದೇತನಾಲಯ ವಿಚಾರಣೆಗೊಳಪಡಿಸಿದೆ ರೋಸ್ ವ್ಯಾಲಿ ಗ್ರೂಪ್ ಜತೆ ಹಣಕಾಸಿನ ವ್ಯವಹಾರ ಮತ್ತು ಒಪ್ಪಂದಗಳ ಕುರಿತು ಸುಮಾರು ಆರು ಗಂಟಿಗೂ ಹೆಚ್ಚು ಕಾಲ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಂಗಾಳ ನಟ ರಿತುಪರ್ಣ ಸೇನ್ ಗುಪ್ತಾ ಅವರನ್ನು ಸಹ ವಿಚಾರಣೆ ನಡೆಸಿದೆ

ಕಾಬೂಲ್ ವಿಶ್ವವಿದ್ಯಾಲಯದ ಗೇಟನ ಬಳಿ ಈ ಸ್ಕೋಟ ಸಂಭವಿಸಿದೆ ಪರೀಕ್ಷೆಯನ್ನು ಬರೆಯಲು ವಿದ್ಯಾರ್ಥಿಗಳು ವಿಶ್ವವಿದ್ದಾಲಯದ ಹೊರಗೆ ಕಾಯುತ್ತಿದ್ದರು ಈ ಸ್ಕೋಟವು ಸುಧಾರಿತ ಸ್ಕೋಟ ಯೋಜನೆಯಾಗಿದ್ದು

ಫೈನಲ್ ಸ್ಪರ್ಧೆಯಲ್ಲಿ ಐಎಸ್ಎಸ್ಎಫ್ನ ಬಹು ಪದಕ ವಿಜೇತರು ಹಾಗೂ ರಷ್ಲಾದ ಗ್ರಿಗೊರಿಲ್ ತಮಕೊವಾ ಅವರಿಂದ ಕಠಿಣ ಸ್ಪರ್ಧೆ ಎದುರಿಬದ ಹೊರತಾಗಿಯೂ ಐಶ್ವರ್ಯ ಮೊದಲ ಸ್ಥಾನ ಪಡೆದು ಭಾರತಕ್ಕೆ ಬಂಗಾರ ಪದಕ ತಂದುಕೊಟ್ಟದ್ದಾರೆ

ಹತ್ತು ಚಿನ್ನ

ಕಳೆದ ವರ್ಷ ಜಕಾರ್ತದಲ್ಲಿ ನಡೆದ ಏಷ್ಠನ್ ಗೇಮ್ನಲ್ಲಿ ದ್ವಿತೀಯ ಸ್ಥಾನಿಯಾಗಿ ದೆಳ್ಳ ಪದಕ ಜಯಿಸಿದ್ದ ಮೊಪಮ್ಹದ್ ಅನಾಸ್ ಹಿಮಾದಾಸ್ ಅರೋಕಿಯಾ ರಾಜೀವ್ ಮತ್ತು ಎಂ ಆರ್ ಪೂವಮ್ನ ಒಳಗೊಂಡ ಭಾರತದ ಮಿತ್ರ ತಂಡ ಇದೀಗ ಚನ್ನಕ್ಕೆ ಬಡ್ಡಿ ಪಡೆದಿದೆ

ಇದೀಗ ಅವರ ಫಲಿತಾಂಶ ಅನರ್ಹಗೊಂಡಿರುವ ಹಿನ್ನೆಲೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದ ಭಾರತದ ಅನು ರಾಘವನ್ ಕಂಚನ ಪದಕಕ್ಕೆ ಬಡ್ತಿ ಪಡೆದಿದ್ದಾರೆ ಸ್ಪರ್ಧೆ ಬಳಿಕ ಭಾರತ ಬಹ್ರೇನ್ ವಿರುದ್ದ ಭಾರತ ಅಧಿಕೃತವಾಗಿ ದೂರು ದಾಖಲಿಸಿತ್ತು ಆದರೀಗ ಫಲಿತಾಂಶ ಹೊರಬಂದಿದೆ ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೊನೇಷ್ಠಾ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಲದಲ್ಲಿಂದು ಭಾರತದ ಒ

ಸಿಂಧು ಚೀನಾದ ಚೆನ್ ವೈ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ